ಪ್ರಚಾರ ತಾರಕಕ್ತೇರಿದೆ ರಾಜಸ್ಥಾನದಲ್ಲಿ ರಾಜಕೀಯ ಪಕ್ಷಗಳು ಅತ್ಯಂತ ಬಿರುಸಿನಿಂದ ಪ್ರಚಾರ ಕಾರ್ಯ ನಡೆಸುತ್ತಿವೆ ಮತದಾರರನ್ನು ಸೆಳೆಯಲು ನಾನಾ ತಂತ್ರಗಳನ್ನು ಬಳಸುತ್ತಿವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜೈಪುರ ಹನುಮಗಢ ಸಿಲ್ತಾರ್ನಲ್ಲಿ ಚುನಾವಣೆ ಪ್ರಚಾರ ಭಾಷಣ ಮಾಡಲಿದ್ದಾರೆ ರಾಜನಾಥ್ ಸಿಂಗ್ ನಿತಿನ್ ಗಢ್ಧರಿ ಸ್ತತಿ ಇರಾನಿ ರಾಜ್ಯವರ್ಧನ್ ಸಿಂಗ್ ರಾಥೋಡ್ ಯೋಗಿ ಆದಿತ್ಲನಾಥ್ ಮುಖ್ಯಮಂತ್ರಿ ವಸುಂಧರಾ ರಾಜೇ ಕೂಡ ಪ್ರಚಾರ ಕಾರ್ಯ ನಡೆಸಲಿದ್ದಾರೆ ಕಾಂಗ್ರೆಸ್ ಹಿರಿಯ ಮುಖಂಡ್ ಅಕೋಕ್ ಗೆಹ್ಲೋಟ್ ಸಚಿನ್ ಪ್ನೆಲಟ್ ಅಹಮದ್ ಪಟೇಲ್ ಜ್ಲೋತಿರಾದಿತ್ಲ ಸಿಂದಿಯಾ ಕೂಡ ರಾಜ್ಞದಾದ್ಭಂತ ಪ್ರಚಾರ ನಡೆಸಿದರು ತೆಲಂಗಾಣದಲ್ಲಿಯೂ ಚುನಾವಣೆ ಪ್ರಚಾರ ಜೋರಾಗಿ ಸಾಗಿದೆ ಹ್ಯೆದರಾಬಾದ್ನಲ್ಲಿ ನಿನ್ನೆ ಪ್ರಚಾರ ರ್್ಾಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಮಾಡಿದರು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಗಡ್ವಾಲ್ ಮತ್ತು ತಾಂದೂರ್ನಲ್ಲಿ ಪ್ರಚಾರ ನಡೆಸಿದರು ತೆಲಂಗಾಣ ಮತ್ತು ರಾಜಸ್ಥಾನದಲ್ಲಿ ಶುಕ್ರವಾರ ಮತದಾನ ನಡೆಯಲಿದೆ ಮಧ್ಯಪ್ರದೇಶ ಛತ್ತೀಸ್ಗಢ ಮಿಜೋರಾಮ್ನಲ್ಲಿ ಮತದಾನ ಮುಗಿದಿದ್ದು

ಮತಗಟ್ಟೆ ಹಾಗೂ ಸುತ್ತಮುತ್ತ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ

ಅಸ್ನಾಂನಲ್ಲಿ ಪಂಚಾಯಿತಿ ಚುನಾವಣೆಗಾಗಿ ಮೊದಲ ಹಂತದ ಮತದಾನ ನಡೆಯುವ ಕ್ಷೇತ್ರಗಳಲ್ಲಿ ಪ್ರಚಾರ ಕಾರ್ಯ ಅಂತ್ಯಗೊಂಡಿದೆ ಅಸ್ವಾಂ ಪಂಚಾಯಿತಿ ಚುನಾವಣೆಗಾಗಿ ನಾಳೆ ಮತದಾನ ನಡೆಯಲಿದೆ

ಮೊದಲ ಹಂತದ ಚುನಾವಣೆಗೆ ಸಂಬಂಧಿಸಿದಂತೆ ರಾಜಕೀಯ ಪಕ್ಷಗಳು ಬಿರುಸಿನ ಪ್ರಚಾರ ನಡೆಸಿದವು ಮುಖ್ಯಮಂತ್ರಿ ಸರ್ಬಾನಂದ ಸೋನಾವಾಲ್ ಅಸ್ಸಾಂ ಗಣ ಪರಿಷದ್ ಅಧ್ಯಕ್ಷ ಅತುಲ್ ಬೋರಾ ಮತ್ತು ಎಐಯುಡಿಎಫ್ ಮುಖ್ಯಸ್ಥ ಬದ್ರುದ್ದಿನ್ ಅಜ್ಮಲ್ ಬಿರುಸಿನ ಪ್ರಚಾರ ನಡೆಸಿದರು ಕಾಂಗ್ರೆಸ್ ಅಖಿಲ ಭಾರತ ಡೆಮಾಕ್ರಟಕ್ ಫ್ರಂಟ್ನ ಅಭ್ಯರ್ಥಿಗಳು ಬಿರುಸಿನ ಪ್ರಚಾರ ನಡೆಸಿದರು

ಗಲಭೆಯಲ್ಲಿ ಮೃತಪಟ್ಟ ಸುಬೋಧ್ ಕುಮಾರ್ ಸಿಂಗ್ ಕುಟುಂಬಕ್ಕೆ ಮುಖ್ಯಮಂತ್ರಿ ಯೋಗಿ ಆದಿತ್ಲನಾಥ್ ಪರಿಹಾರ ಘೋಷಿಸಿದರು ಗೋಹತ್ನೆ ಸಂಬಂಧ ನಿನ್ನೆ ನಡೆದ ಪ್ರತಿಭಟನೆ ಹಿಂಸಾ ರೂಪ ಪಡೆದಿದ್ದು ಏಕಾಏಕಿ ಪ್ರತಿಭಟನಾಕಾರರು ಪೊಲೀಸ್ ಕಾಣೆ ಹಾಗೂ ವಾಹನಗಳಗೆ ಬೆಂಕಿ ಹಚ್ಚಿದ್ದಾರೆ ಘಟನೆಯಲ್ಲಿ ಅಧಿಕಾರಿ ಸುಬೋಧ್ ಕುಮಾರ್ ಸಿಂಗ್ ಮೃತಪಟ್ಟಿದ್ದಾರೆ

ಕುಟುಂಬದ ಒಬ್ಬರಿಗೆ ಉದ್ಯೋಗ ಹಾಗೂ ಪಿಂಚಣಿ ಕೂಡ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಯೋಗಿ ಆದಿತ್ಲನಾಥ್ ತಿಳಿಸಿದ್ದಾರೆ ಫಟನೆಯ ಕುರಿತು ಸಂಪೂರ್ಣ ವರದಿಯನ್ನು ತರಿಸಿಕೊಂಡು ಪರಿಶೀಲನೆ ನಡೆಸಲಾಗುವುದು ಘಟನೆಗೆ ಕಾರಣರಾದವರ ವಿರುದ್ದ ಕಠಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಯೋಗಿ ಆದಿತ್ಲನಾಥ್ ಸ್ಪಷ್ಪಡಿಸಿದ್ದಾರೆ ಬುಲಂದ್ಶೆಹರ್ನಲ್ಲಿ ಬಿಗುವಿನ ವಾತಾವರಣವಿದ್ದು ಭದ್ರತೆಗಾಗಿ ಭಾರಿ ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜಿಸಲಾಗಿದೆ ತನಿಖೆ ನಡೆಸಲು ಪೊಲೀಸ್ ನಿರ್ದೇಶಕ ರಂಗೇ ಮೀರತ್ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ರಚಿಸಲಾಗಿದೆ

ರಾಜಸ್ತಾನದ ಜಲ್ರಾಪಟ್ಟಣ್ನಲ್ಲಿ ಚುನಾವಣಾ ರ್ಗಾಲಿ ಉದ್ದೇಶಿಸಿ ಮಾತನಾಡಿದ ಅವರು ಅಮೆರಿಕ ರಷ್ಯಾ ಹಾಗೂ ಚೀನಾಕ್ಕೆ ಸರಿಸಮವಾಗಿ ಪ್ರಬಲ ರಾಷ್ವವಾಗಿ ಭಾರತ ಹೊರಹೊಮ್ಮುವ ದಿನ ದೂರವಿಲ್ಲ ಎಂದು ನುಡಿದಿದ್ದಾರೆ

ಮಾಹಿತಿ ಪಕ್ಕು ಕಾಯಿದೆಯಡಿ ಜಿಲ್ಲಾ ಮಟ್ಟದ ಕಚೇರಿಗಳು ಹಾಗೂ ಸ್ಥಳೀಯ ಸಂಸ್ಥೆಗಳ ದಾಖಲೆಗಳನ್ನು ಪರಿಶೀಲನೆ ನಡೆಸಲು ಮಹಾರಾಷ್ಟ ಅನುಮತಿ ನೀಡಿದೆ ಪ್ರತಿ ಸೋಮವಾರ ಎರಡು ಗಂಟೆಗಳ ಕಾಲ ದಾಖಲೆಗಳ ಪರಿಶೀಲನೆಗೆ ಅವಕಾಶ ನೀಡಲಾಗಿದೆ ಈ ಸಂಬಂಧ ರಾಜ್ಯ ಸರಕಾರ ನಿರ್ಣಯವೊಂದನ್ನು ಹೊರಡಿಸಿದೆ ಸರಕಾರದ ಆಡಳಿತದಲ್ಲಿ ಪಾರದರ್ಶಕತೆ ತರಲು ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಮೂಲಗಳು ತಿಳಿಸಿವೆ ಆದರೆ ಸಚಿವಾಲಯ ಹಾಗೂ ರಾಜ್ಯ ಕಾರ್ಯದರ್ಶಿ ಕಚೇರಿಗಳಿಗೆ ಇದು ಅನ್ವಯಿಸುವುದಿಲ್ಲ ಎಂದು ತಿಳಿಸಲಾಗಿದೆ

ಒಂದು ವೇಳೆ ಸೋಮವಾರ ಸರಕಾರಿ ರಜೆ ಇದ್ದರೆ ಮಾರನೆಯ ದಿನ ದಾಖಲೆಗಳ ಪರಿಶೀಲನೆಗೆ ಅವಕಾಶ ಕಲಿಸಲಾಗಿದೆ ಮಹಾರಾಷ್ಷ ಸರಕಾರದ ಈ ನಡೆಯನ್ನು ಸ್ನಾಗತಿಸಿರುವ ಮಾಜಿ ಮುಖ್ಯ ಮಾಹಿತಿ ಆಯುಕ್ತರಾದ ಶಲ್ಲೇತ್ ಗಾಂಧಿ ಸಾರ್ವಜನಿಕರ ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು

ಜತೆಗೆ ಭಾರತದ ಭದ್ರತೆಯಲ್ಲಿ ನೌಕಾಪಡೆಯ ಮಹತ್ವವನ್ನು ಕೂಡ ಇಂದು ಸ್ತರಿಸಲಾಗುತ್ತದೆ ನವದೆಹಲಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ನೌಕಾಪಡೆಯ ಮುಖ್ಚಿಸ್ವ ಸುನಿಲ್ ಲಾಂಬ ಮಾತನಾಡಿ ಸಮುದ್ರ ತಟದಲ್ಲಿ ಶತ್ರುಗಳು ನುಸುಳುವ ಸಾಧ್ಯತೆಗಳು ಹೆಚ್ಚನ ಪ್ರಮಾಣದಲ್ಲಿದ್ದು

ಮುಂಬೈ ಬಂದರು ಟ್ರಸ್ಟನ ಈಸ್ಟರ್ನ್ ಫ್ರಂಟ್ ಅಭಿವೃದ್ಧಿ ಹಾಗೂ ಮುಂಬೈ ಕರಾವಳಿ ಬಳಿ ಛತ್ರಪತಿ ಶಿವಾಜಿ ಪ್ರತಿಮೆ ನಿರ್ಮಾಣ ಸಂಬಂಧ ಭದ್ರತೆ ವಿಷಯದಲ್ಲಿ ಯಾವುದೇ ರಾಜೀ ಮಾಡಿಕೊಳ್ಳುವುದಿಲ್ಲ ಎಂದು ಪಶ್ಚಿಮ ನೌಕಾ ಕಮಾಂಡ್ ವೈಸ್ ಅಡ್ಟಿರಲ್ ಗಿರೀಶ್ ಲೂಥ್ರಾ ತಿಳಿಸಿದ್ದಾರೆ ಐಎನ್ಎಸ್ ಕೊಚ್ಚ ನೌಕೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಗಿರೀಶ್ ಲೂಥಾ ಉದ್ದೇಶಿತ ಅಭಿವೃದ್ಧಿ ಯೋಜನೆಗಳನ್ನು ಪಶ್ಚಿಮ ನೌಕಾ ಕಮಾಂಡ್ ಜತೆಗೆ ಚರ್ಚೆ ನಡೆಸಿ ಕೈಗೊಳ್ಳಲಾಗುತ್ತಿದೆ ಎಂದರು ಐಎನ್ಎಸ್ ವಿರಾಟ್ ಅನ್ನು ಮ್ಯೂಸಿಯಂಯಾಗಿ ಪರಿವರ್ತಿಸುವ ಮಹಾರಾಷ್ಟ ಸರಕಾರದ ಪ್ರಸ್ತಾವವನ್ನು ರಕ್ಷಣಾ ಸಚಿವಾಲಯಕ್ಕೆ ಕಳುಹಿಸಿಕೊಡಲಾಗಿದೆ ಅಲ್ಲಿಂದ ವರದಿ ಬಂದ ನಂತರ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಗಿರೀಶ್ ಲೂಥ್ರಾ ತಿಳಿಸಿದರು ಅಬುದಾಬಿಯಲ್ಲಿ ಇಂದು ನಡೆಯಲಿರುವ ಭಾರತ ಹಾಗೂ ಯುಎಇ ಜಂಟಿ ಕಾರ್ಯದರ್ಶಿ ಸಮಾವೇಶದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಭಾಗವಹಿಸುತ್ತಿದ್ದಾರೆ ಆರ್ಥಿಕ ಹಾಗೂ ತಾಂತ್ರಿಕ ಸಹಕಾರದಲ್ಲಿ ಭಾರತ ಹಾಗೂ ಅರಬ್ ರಾಷ್ಟಗಳು ಜಂಟಿಯಾಗಿ ಕಾರ್ಯನಿರ್ವಹಿಸುವ ಕುರಿತು ಸಮಾವೇಶದಲ್ಲಿ ಚರ್ಚೆ ನಡೆಯಲಿದೆ ಯುಎಇಯ ವಿದೇಶಾಂಗ ಸಚಿವ ಶೇಕ್ ಅಬ್ದುಲ್ಲಾ ಬಿನ್ ಜಯೇದ್ ಅಲ್ ನಹ್ಯಾನ್ ಹಾಗೂ ಸುಷ್ಮಾ ಸ್ವರಾಜ್ ಸಮಾವೇಶದ ನೇತೃತ್ವ ವಹಿಸಲಿದ್ದಾರೆ

ನಂತರ ಅಬುದಾಬಿಯಲ್ಲಿ ಭಾರತೀಯ ಸಮುದಾಯಲದೊಂದಿಗೆ ಸುಷ್ಮಾ ಸ್ವರಾಜ್ ಮಾತುಕತೆ ನಡೆಸಲಿದ್ದಾರೆ

ಭುವನೇಶ್ವರದಲ್ಲಿ ನಡೆಯಲಿರುವ ಮತ್ತೊಂದು ಪಂದ್ಯದಲ್ಲಿ ಐರ್ಲೆಂಡ್ ಮತ್ತು ಚೀನಾ ಹೋರಾಟ ನಡೆಸಲಿವೆ